ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿ ವಿದೇಶಿ ಹೂಡಿಕೆ ಸ್ವಾಗತಾರ್ಹ ಶುದ್ದ ಇಂಧನಕ್ನಾಗಿ ಭಾರತ ಅತ್ಯಂತ ಆಕರ್ಷಕ ಮಾರುಕಟ್ಟೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ

ಜಮ್ಮ ಕಾಶ್ಮೀರದ ಕುಪ್ವಾರದ ಗಡಿಯಲ್ಲಿ ಒಳನುಸುಳಲು ಯತ್ನಿಸಿದ ಇಬ್ಬರು ಉಗ್ರರನ್ನು ಹೊಡೆದುರುಳಿಸಿದ ಭದ್ರತಾ ಪಡೆ

ಇಂದು ವಿಶ್ವ ಜನಸಂಖ್ಯಾ ದಿನ ಜನಸಂಖ್ಯಾ ಸ್ಫೋಟದ ಬಗ್ಗೆ ಪರಿಣಾಮಕಾರಿ ಅರಿವು ಮೂಡಿಸಲು ಗಣ್ಯರ ಕರೆ

ಆತ್ಮನಿರ್ಭರ್ ಅಥವಾ ಸ್ವಾವಲಂಬನೆಯಲ್ಲಿ ಸೌರಶಕ್ತಿ ದೊಡ್ಡ ಪಾತ್ರ ವಹಿಸುತ್ತದೆ ಮತ್ತು ಇದು ಸರ್ಕಾರದ ಪ್ರಮುಖ ಗುರಿಯಾಗಿದೆ ಎಂದು ಅವರು ಹೇಳಿದರು ಮಧ್ಯಪ್ರದೇಶದ ರೇವಾದಲ್ಲಿ ಏಷ್ಲಾದ ಅತಿದೊಡ್ಡ ಸೌರ ಯೋಜನೆಯನ್ನು ಪ್ರಧಾನ ಮಂತ್ರಿ ವಿಡಿಯೊ ಕಾನ್ವರೆನ್ಸ್ ಮೂಲಕ ನಿನ್ನೆ ಉದ್ವಾಟಿಸಿ ಮಾತನಾಡಿದರು

ಈ ಯೋಜನೆಯ ಸೇರ್ಪಡೆಯೊಂದಿಗೆ ಮಧ್ಯಪ್ರದೇಶ ಭಾರತದಲ್ಲಿ ಶುದ್ದ ಶಕ್ತಿಯ ಕೇಂದ್ರವಾಗಲಿದೆ ಎಂದು ಮೋದಿ ಹೇಳಿದರು

ಸೌರಶಕ್ತಿಯನ್ನು ಖಚಿತ ಶುದ್ದ ಮತ್ತು ಸುರಕ್ಷಿತ ಎಂದು ಬಣ್ಣೆಖದ ಪ್ರಧಾನಮಂತ್ರಿ ಭಾರತವು ಶುದ್ದ ಇಂಧನಕ್ಕಾಗಿ ಅತ್ಯಂತ ಆಕರ್ಷಕ ಮಾರುಕಟ್ಟೆಗಳಲ್ಲಿ ಒಂದಾಗಿದೆ ಎಂದು ಹೇಳಿದರು

ಚೇತರಿಕೆ ಪ್ರಮಾಣದಲ್ಲಿ

ಕೊರೊನಾ ಸೋಂಕಿನಿಂದ ಚೇತರಿಸಿಕೊಂಡ ಜನರ ಸಂಬ್ಯೆಯ ಪ್ರಕಾರ ಮಹಾರಾಷ್ಟ ಪ್ರಥಮ ಸ್ಥಾನದಲ್ಲಿದ್ದು ನಂತರದ ಸ್ಥಾನಗಳಲ್ಲಿ ದೆಹಲಿ ಮತ್ತು ತಮಿಳುನಾಡು ರಾಜ್ಯಗಳವೆ

ಇದು ದೇಶದಲ್ಲಿ ಸಾಂಕ್ರಾಮಿಕ ರೋಗ ಹರಡಿದ ನಂತರ ಭಾರತದಲ್ಲಿ ದಾಖಲಾದ ಅತಿ ಹೆಚ್ಚಿನ ಸೋಂಕು ಪ್ರಕರಣಗಳಾಗಿವೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಕಾಣ ಸಚಿವಾಲಯ ತಿಳಿಸಿದೆ

ಸರ್ಕಾರಿ ಮತ್ತು ಖಾಸಗಿ ಪ್ರಯೋಗಾಲಯಗಳಿಗೆ ಅನುಮೋದನೆ ನೀಡುವ ಮೂಲಕ ಐಸಿಎಂಆರ್ ಕೊರೊನಾ ಪರೀಕ್ಷಾ ಸೌಲಭ್ಯಗಳನ್ನು ನಿರಂತರವಾಗಿ ಹೆಚ್ಚಿಸುತ್ತಿದೆ

ಇದುವರೆಗೆ ರಾಜ್ಯದಲ್ಲಿ ಸಾವಿನ ಪ್ರಕರಣ ವರದಿಯಾಗಿಲ್ಲ

ಇದರಲ್ಲಿ ನಾಲ್ವರು ಕೊರೊನಾ ವಾರಿಯರ್ಸ್ಗಳು ಹಾಗೂ ಎರಡು ವರ್ಷ ಪ್ರಾಯದ ಮಗು ಸೇರಿದೆ

ಕರ್ನಾಟಕದಲ್ಲಿ ಕೊರೊನಾ ಸೋಂಕು ಹೆಚ್ಲಾಗುತ್ತಿರುವ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಕೊರೊನಾ ಪರೀಕ್ಷೆ ಶಿಷ್ಟಾಚಾರವನ್ನು ಪರಿಷ್ತರಿಸಲಾಗಿದೆ

ರಾಜ್ಯದಲ್ಲಿ ಕಳೆದ ಕೆಲವು ದಿನಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕೊರೊನಾ ಪ್ರಕರಣಗಳು ಪತ್ತೆಯಾಗಿವೆ

ಸಾಮೂಹಿಕ ಶ್ರಯತ್ನಗಳು ಹೇಗೆ ಸಕಾರಾತ್ನಕ ಬದಲಾವಣೆಗಳನ್ನು ತಂದಿದೆ ಮತ್ತು ಅನೇಕರ ಜೀವನವನ್ನು ಪರಿವರ್ತಿಸಿವೆ ಎಂಬ ಸ್ಪೂರ್ತಿದಾಯಕ ವಿಷಯಗಳನ್ನು ಹಂಚಿಕೊಳ್ಳಲು ನರೇಂದ್ರ ಮೋದಿ ಅವರು ಜನರನ್ನು ಟ್ವೀಟ್ ಮೂಲಕ ಮನವಿ ಮಾಡಿದ್ದಾರೆ

ಆಕಾಶವಾಣಿ ಡಿಡಿ ನ್ಲೂಸ್ ಪಿಎಂಒ ಮತ್ತು ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಲೂಬ್ ಚಾನೆಲ್ಗಳಲ್ಲಿ ಇದನ್ನು ನೇರ ಪ್ರಸಾರ ಮಾಡಲಾಗುತ್ತದೆ ಹಿಂದಿ ಆವೃತ್ತಿಯ ಪ್ರಸಾರವಾದ ಕೂಡಲೇ ಆಕಾಶವಾಣಿಯು ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮವನ್ನು ಪ್ರಸಾರ ಮಾಡುತ್ತದೆ ಪ್ರಾದೇಶಿಕ ಭಾಷಾ ಆವೃತ್ತಿಗಳನ್ನು ಸಂಜೆ ಎಂಟು ಗಂಟೆಗೆ ಪುನರಾವರ್ತಿಸಲಾಗುತ್ತದೆ

ಈ ಬಗ್ಗೆ ಸರಣಿ ಟ್ವೀಟ್ ಮಾಡಿರುವ ಜಾವಡೇಕರ್ ಇದು ಒಂದು ಉತ್ತಮ ಕ್ಷಣ ಮತ್ತು ಆತ್ಸನಿರ್ಭರ್ ಭಾರತ್ಗೆ ಸೂಕ್ತ ಉದಾಹರಣೆ ಎಂದು ಹೇಳಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಭಾರತವು ಹುಲಿ ಸಂಖ್ಯೆಯನ್ನು ದ್ವಿಗುಣಗೊಳಿಸಬೇಕು ಎಂಬ ನಾಲ್ಕು ವರ್ಷಗಳ ಮೊದಲು ಮಾಡಿಕೊಂಡಿದ್ದ ಸಂಕಲ್ಪವನ್ನು ಸಂಕಲ್ಪದಿಂದ ಸಿದ್ದಿ ಮೂಲಕ ಈಡೇರಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ

ಇದನ್ನು ತಪ್ಪಿಸಲು ಈಗ ಕಲ್ಲಿದ್ದಲು ಘಟಕಗಳ ವಾಣಿಜ್ಞ ಗಣಿಗಾರಿಕೆಗೆ ಉತ್ತೇಜನ ನೀಡಲಾಗಿದೆ ಎಂದು ಹೇಳಿದರು

ಉಭಯ ದೇಶಗಳ ಸರ್ಕಾರಗಳ ನಡುವೆ ವ್ಲೂಹಾತ್ಕಕ ಪಾಲುದಾರಿಕೆಯನ್ನು ಮತ್ತಷ್ನು ಬಲಪಡಿಸುವ ಭಾಗವಾಗಿ ಈ ನಿರ್ಧಾರ ಕ್ಲೆಗೊಳ್ಳಲಾಗಿದೆ ಎಂದು ವಿಮಾನಯಾನ ಸಚಿವ ಹರ್ದೀಪ್ ಪುರಿ ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ ಭಾರತದಲ್ಲಿರುವ ಯುಎಇ ನಿವಾಸಿಗಳು ಸ್ವದೇಶಕ್ಕೆ ತೆರಳಲು ಅನುಕೂಲ ಕಲ್ಪಿಸಲು ಈ ತೀರ್ಮಾನ ಸಹಕಾರಿಯಾಗಲಿದೆ ಉಭಯ ದೇಶಗಳ ನಾಗರಿಕ ವಿಮಾನಯಾನ ಪ್ರಾಧಿಕಾರಗಳ ಅಧಿಕಾರಿಗಳು ವಿಶೇಷ ವಿಮಾನಗಳ ಕಾರ್ಯಾಚರಣೆ ನಡೆಸಲು ತೀರ್ಮಾನಿಸಿದ್ದಾರೆ ಎಂದು ಅವರು ಹೇಳಿದ್ದಾರೆ

ಸೇನೆ ನಡೆಸಿದ ಕಾರ್ಯಾಚರಣೆಯಲ್ಲಿ ಇಬ್ಬರು ಭಯೋತ್ವಾದಕರು ಹತರಾಗಿದ್ದಾರೆ

ಹೆಚ್ಚನ ಮಾಹಿತಿ ಇನ್ನಷ್ಷೇ ತಿಳಿದುಬರಬೇಕಿದೆ ಎಂದು ಸೇನಾ ಮೂಲಗಳು ತಿಳಿಸಿವೆ

ಜನಸಂಖ್ಯೆ ಹೆಚ್ಚಳದ ಬಗ್ಗೆ ಜಾಗೃತಿ ಮೂಡಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ ಕರ್ನಾಟಕದ ಆರೋಗ್ಲ ಮತ್ತು ಕುಟುಂಬ ಕಲ್ಲಾಣ ಖಾತೆ ಸಚಿವ ಬಿ ಶ್ರೀರಾಮುಲು ಟ್ವೀಟ್ ಮಾಡಿ ಜಾಗತಿಕ ಮಹಾಮಾರಿ ಕೊರೊನಾ ಸೋಂಕಿನ ಸಂದರ್ಭದಲ್ಲಿ ಮಹಿಳೆ ಮತ್ತು ಬಾಲಕಿಯರ ಆರೋಗ್ಯ ಮತ್ತು ಹಕ್ಕುಗಳನ್ನು ಕಾಪಾಡಬೇಕು ಎನ್ನುವುದು ಈ ಬಾರಿಯ ಜನಸಂಖ್ಯಾ ದಿನದ ಘೋಷ ವಾಕ್ಟವಾಗಿದೆ ಚಿಕ್ಕ ಚೊಕ್ಕ ಕುಟುಂಬದ ಅಗತ್ಯವನ್ನು ಕುರಿತು ಎಲ್ಲರಲ್ಲೂ ತಿಳುವಳಿಕೆ ಮೂಡಿಸೋಣ ಹೆಚ್ಚುತ್ತಿರುವ ಜನಸಂಖ್ಯೆ ವಿಶ್ವದ ಹಲವು ದೇಶಗಳಿಗೆ ಸವಾಲು

ಜಲಸಂಪನ್ನೂಲ ಸಚಿವ ರಮೇಶ್ ಜಾರಕಿಹೊಳಿ